ಕುಮಾರಸ್ವಾಮಿ ಪ್ರಮಾಣವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು

ಇವರೊಂದಿಗೆ ಉಪಮುಖ್ಯಮಂತ್ರಿಯಾಗಿ ಡಾ

ಪರಮೇಶ್ವರ್ ಸಪ ಪ್ರತಿಜ್ಞಾನಿಧಿ ಸ್ವೀಕರಿಸಲಿದ್ದಾರೆ ರಾಜ್ಯಪಾಲ ವಜುಭಾಯಿ ವಾಲಾ ಪ್ರಮಾಣವಚನ ಬೋಧಿಸಲಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಸಮಿತ್ರ ಸರ್ಕಾರ ಇಂದು ಅಸ್ತಿತ್ವಕ್ಷೆ ಬರುತ್ತಿದ್ದು ಪ್ರಮಾಣವಚನ ಸ್ವೀಕಾರದ ಅದ್ಯೂರಿ ಸಮಾರಂಭಕ್ಕೆ ಬೆಂಗಳೂರಿನ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಬೃಹತ್ ಭವ್ಯ ವೇದಿಕೆ ಸಿದ್ದವಾಗಿದ್ದು

ಸಮಾರಂಭದಲ್ಲಿ ಭಾಗವಹಿಸಲು ದೇಶದ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮುಖಂಡರು ನಿನ್ನೆ ಸಂಜೆಯುಂದಲೇ ಬೆಂಗಳೂರಿಗೆ ಬರಲು ಆರಂಭಿಸಿದ್ದಾರೆ ಪಟ್ಟಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾಬ್ದಾನರ್ಜಿ ಬಹುಜನ್ ಸಮಾಜ್ಪಾರ್ಟಿ ಮುಖ್ಯಕ್ಕೆ ಮಾಯಾವತಿ ಉತ್ತರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ನು ತೆಲಂಗಾಣ ಮುಖ್ಯಮಂತ್ರಿ ಕೆ

ಚಂದ್ರಕೇಖರ್ರಾವ್ ನಿನ್ನೆಯೇ ದೆಂಗಳೂರಿಗೆ ಆಗಮಿಸಿದ್ದು ಚೆಡಿಎಸ್ ರಾಷ್ಟೀಯ ಅಧ್ಯಕ್ಷ

ದೇವೇಗೌಡ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿದ್ದರು

ಪಿ ಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಎ ಐ

ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ವಿಶೇಷ ವಿಮಾನದಲ್ಲಿ ಈಗ್ಗೆ ಸ್ತಲ್ಪ ಹೊತ್ತಿಗೆ ಮುನ್ನ ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ ಹೊಸದಾಗಿ ಚುನಾಯಿತ ಕಾಂಗ್ರೆಸ್ ಕಾಸಕರನ್ನು ರಾಹುಲ್ಗಾಂಧಿಯವರು ಭೇಟಯಾಗಿ ಅಭಿನಂದನೆಗಳನ್ನು ಸಲ್ಲಿಸುವ ಕಾರ್ಯಕ್ರಮವಿದೆ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಓನ್ನೆಲೆಯಲ್ಲಿ ವಿಧಾನಸೌಧದ ಸುತ್ತಮುತ್ತ ಅಲ್ಲದೆ ಬೆಂಗಳೂರಿನ ವಿವಿಧೆಡೆ ವ್ಯಾಪಕ ಹೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ವಿಧಾನಸೌಧ ಹಾಗೂ ಸುತ್ತಮುತ್ತಲ ಸರ್ಕಾಂ ಕಚೇರಿಗಳಗೆ ಭದ್ರತಾ ವ್ಯವಕ್ಕೆಯ ದೃಷ್ಟಿಯಿಂದ ಅರ್ಧದಿನ ರಜೆ ಪ್ರಕಟಿಸಲಾಗಿದೆ ಈ ಮಧ್ಯೆ ನಿಯೋಜಿತ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಬೆಳಗ್ಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಮೂಜಿ ಸಲ್ಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು

ಈ ಸಂಜೆ ನಡೆಯಲಿರುವ ಪ್ರಮಾಣವಚನ ಸ್ವೀಕಾರ ಸಮಾರಂಭ ದೇಶದಲ್ಲಿ ವಿರೋಧ ಪಕ್ಷಗಳ ಒಗ್ಗಟ್ಟನ ಶಕ್ತಿಯನ್ನು ಸಾದರ ಪಡಿಸುವುದರೊಂದಿಗೆ ರಾಪ್ಟ ರಾಜಕಾರಣಕ್ಕೆ ಹೊಸ ಆಯಾಮವನ್ನು ತೋರಲಿದೆ ಎಂದರು ಸದ್ಯದ ಅಗತ್ತವಾಗಿರುವ ರಾಷ್ಟಮಟ್ಟದ ರಾಜಕೀಯ ಪರಿಸ್ಥಿತಿಯ ಬದಲಾವಣೆಗೆ ಇದು ಹೊಸ ವಿಶ್ವಾಸ ಮೂಡಿಸುವುದು ಎಂದು ಸಹ ಕುಮಾರಸ್ವಾಮಿ ಹೇಳಿದರು ತಮ್ಮ ನಿಲುವು ಹಾಗೂ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಜನತೆಗೆ ಭರವಸೆ ನೀಡಿದ ಅವರು ಇದ ನನ್ನೊಬ್ಬನದೇ ಆಗಿರದೇ ಮೈತ್ರಿ ಸರ್ಕಾರ ಎಂಬುದನ್ನು ಮರೆಯಬಾರದು ತಾವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರ ಮೈತ್ರಿ ಪಕ್ಷಗಳ ಸಮಾಲೋಚನೆಯೊಂದಿಗೆ ಕೂಡಿರುತ್ತದೆ ಎಂದು ಹೇಳಿದರು

ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿರುವ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ರೈತರ ಸಾಲ ಮನ್ನಾ ವಿಷಯವನ್ನು ಸಮನ್ವಯ ಸಮಿತಿಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದಿದ್ದಾರೆ ತೃತೀಯ ರಂಗದ ಬಗ್ಗೆ ಈಗಲೇ ಏನನ್ನೂ ಹೇಳಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಕುಮಾರಸ್ವಾಮಿಯವರು ರಾಮನಗರದಲ್ಲಿ ಚಾಮುಂಡಿ ದೇಗುಲ ಪಾಗೂ ಪಜರತ್ ಫಿರುಂ ಪಾ ವಲಿ ದರ್ಗಾಗೆ ಭೇಟ ನೀಡಿದರು ಇನ್ನು ರಾಜ್ಯ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಇಂದು ರಾಜ್ಯದಲ್ಲೆಡೆ ಕರಾಳ ದಿನವನ್ನು ಆಚರಿಸುತ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯುರಪ್ಪ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಮಹತ್ಯಗಾಂಧಿ ಪ್ರತಿಮೆ ಬಳಿ ಕಪ್ಪಪಟ್ಟ ಧರಿಸಿ ಪ್ರತಿಭಟನೆ ವ್ಯಕ್ತಪಡಿಸಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಡಿಯೂರಪ್ಪ ಜನಾದೇಶವನ್ನು ಧಿಕ್ಕರಿಸಿ ಅವಕಾಶವಾದಿ ರಾಜಕಾರಣಕ್ಕೆ ಕಾಂಗ್ರೆಸ್ ಜೆಡಿಎಸ್ ಅಪವಿತ್ರ ಮೈತ್ರಿ ಮಾಡಿಕೊಂಡಿವೆ ಎಂದು ಖಂಡಿಸಿದರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಮೂರರಿಂದ ಆರುತಿಂಗಳೊಳಗೆ ಬಿದ್ದು ಹೋಗಲಿದೆ ಎಂದು ಅವರು ಹೇಳಿದರು

ಕುಮಾರಸ್ವಾಮಿ ಆರೋಗ್ಯಾಧಿಕಾರಿಗಳಗೆ ಮನವಿ ಮಾಡಿದ್ದಾರೆ ಕೇರಳದ ಉತ್ತರ ಜಿಲ್ಲೆಗಳಲ್ಲಿ ಈ ಸೋಂಕಿಗೆ ಇದುವರೆಗೆ ಪತ್ತು ಮಂದಿ ಬಲಿಯಾಗಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಕೇರಳದಿಂದ ಬಂದಿರುವ ಇಬ್ಬರಿಗೆ ನಿಫಾ ಸೋಂಕು ತಗುಲಿರಬಹುದು ಎನ್ನುವ ಅನುಮಾನಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ಸೂಕ್ತ ಮುನ್ನೆಚ್ಚರಿಕೆ ತ್ರಮಗಳನ್ನು ಕೈಗೊಂಡಿದೆ ಇವರ ರಕ್ತದ ಮಾದರಿಗಳನ್ನು ಹೆಚ್ಚಿನ ತಪಾಸಣೆಗಾಗಿ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಸಾರ್ವಜನಿಕರು ಆತಂಕಪಡದೇಕಾಗಿಲ್ಲ ಕೇರಳದಿಂದ ಬೆಲ್ಲೆಗೆ ಆಗಮಿಸುವ ಜನರನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ